ಪರಮೇತ್ವರ್ ಪೊಲೀಸರಿಗೆ ಸೂಚನೆ

ಪ್ರಮುಖ ಜಲಾಶಯಗಳ ಮಟ್ಟ ಗಣನೀಯವಾಗಿ ಏರಿಕೆಯಾಗಿದೆ ಹುಬ್ಬಳ್ಳಿ ಧಾರವಾಡದಲ್ಲಿ ನಿನ್ನೆ ವ್ಯಾಪಕ ಮಳೆ ಹಾಗೂ ಬೆಳಗಾವಿಯಲ್ಲಿ ದಿನವಿಡೀ ಜಿಟಜಿಟ ಮಳೆಯಾಗಿದೆ ದೂಧ್ಗಂಗಾ ವೇದಗಂಗಾ ಕೃಷ್ಣಾ ನದಿಗೆ ಹೆಚ್ಚನ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದೆ

ಮೂರು ದಿನಗಳ ಹಿಂದೆ ಜಲಾವೃತವಾಗಿರುವ ಕಲ್ಲೋಳ ಯಡೂರ ಸೇತುವೆ ಹಾಗೂ ಮಲಿಕವಾಡ ದತ್ತವಾಡ ಸೇತುವೆಗಳು ಮುಳಗಡೆ ಸ್ವಿತಿಯಲ್ಲಿಯೇ ಇವೆ ಉತ್ತರ ಕನ್ನಡ ಜಿಲ್ಲೆಯ ಜೊಯಿಡಾ ಕಾರವಾರ ಅಂಕೋಲಾ ಹೊನ್ನಾವರ ಮತ್ತು ಸಿದ್ದಾಪುರ ತಾಲ್ಲೂಕುಗಳಲ್ಲಿ ಉತ್ತಮ ಮಳೆಯಾಗಿದೆ

ರಾಜ್ಯದ ಕರಾವಳಿ ಹಾಗೂ ಮಲೆನಾಡು ಭಾಗಗಳಲ್ಲಿ ಇನ್ನೂ ಐದು ದಿನಗಳವರೆಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ನಿರ್ದೇಶಕ ಡಾಕ್ಷರ್ ಜಿ ಎಸ್ ತ್ರೀನಿವಾಸರೆಡ್ಡಿ ಹೇಳಿದ್ದಾರೆ ಹವಾಮಾನ ಮೂನ್ಗೂಚನೆ ಕುರಿತು ಆಕಾಶವಾಣಿಗೆ ಮಾಹಿತಿ ನೀಡಿದ ಅವರು ಕರಾವಳಿ ಮತ್ತು ಮಲೆನಾಡಿನಲ್ಲಿ ವ್ಯಾಪಕ ಹಾಗೂ ಒಳನಾಡಿನಲ್ಲಿ ಚದುರಿದಂತೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಮಾಹಿತಿ ನೀಡಿದರು

ಜಿಲ್ಲೆಯಾದ್ದಂತ ಅಂಗನವಾಡಿ ಸೇರಿದಂತೆ ಶಾಲಾ ಕಾಲೇಜುಗಳಿಗೆ ಇಂದು ರಜೆ ಘೋಷಿಸಲಾಗಿದೆ

ಕುಮಾರಸ್ವಾಮಿ ಹೇಳಿದ್ದಾರೆ

ಇದಕ್ಕೂ ಮುನ್ನ ಸುರಪುರ ಶಾಸಕ ನರಸಿಂಹ ನಾಯಕ್ ವಿದ್ಯುತ್ ಮೀಟರ್ ನೋಂದಣಿ ಮಾಡಿಕೊಳ್ಳಲು ರೈತರು ನೀಡಬೇಕಾಗಿರುವ ಶುಲ್ತವನ್ನು ರದ್ದುಗೊಳಿಸಬೇಕು ಎಂದು ಮನವಿ ಮಾಡಿದರು

ಬಿಜೆಪಿ ಶಾಸಕ ಅರಗ ಜ್ವಾನೇಂದ್ರ ಸೇರಿದಂತೆ ಮಲೆನಾಡು ಭಾಗದ ಶಾಸಕರು ಮಳೆಯಿಂದ ಶಾಲಾ ಕಾಲೇಜುಗಳ ಕಟ್ಟಡ ಕುಸಿದು ಹೋಗಿದ್ದು ಹೆಚ್ಚು ಸಂಪನ್ಮೂಲ ಬಿಡುಗಡೆ ಮಾಡಬೇಕೆಂದು ಆಗ್ರೆಹಿಸಿದರು ಮಳೆಯಿಂದ ವಿದ್ಯುತ್ ಸ್ಥಾವರಗಳಿಗೆ ಆಗುತ್ತಿರುವ ಹಾನಿ ತಡೆಗೆ ಶಾಕ್ಷತ ಪರಿಹಾರ ಕಂಡು ಹಿಡಿಯಲು ಅಧಿವೇಶನ ಮುಗಿದ ಬಳಿಕ ಆ ಭಾಗದಲ್ಲಿ ಪ್ರವಾಸ ಮಾಡಿ ಪರಿಹಾರ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿದರು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲು ಸರ್ಕಾರ ನಿರ್ಧರಿಸಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಖಾತೆ ಸಚಿವ ಎನ್ ಮಹೇಶ್ ತಿಳಿಸಿದ್ದಾರೆ

ಬೆಂಗಳೂರಿನಲ್ಲಿ ನಿನ್ನೆ ನಿಧನರಾದ ಮಾಜಿ ಸಚಿವ ಹಾಗೂ ಹಿರಿಯ ಕಾಂಗ್ರೆಸ್ ನಾಯಕ ಬಿ

ಮೊಹಿದ್ದೀನ್ ಅವರಿಗೆ ವಿಧಾನಮಂಡಲದ ಉಭಯ ಸದನಗಳಲ್ಲಿ ತ್ರದ್ದಾಂಜಲಿ ಸಲ್ಲಿಸಲಾಯಿತು ವಿಧಾನಸಭೆಯ ಕಲಾಪ ಆರಂಭವಾಗುತ್ತಿದ್ದಂತೆ ಸಂತಾಪ ಸೂಚಕ ನಿರ್ಣಯದಡಿ ಮಾತನಾಡಿದ ಮುಖ್ಯಮಂತ್ರಿ ಎಚ್

ಪಟೇಲ್ ಅವರ ಸರ್ಕಾರದಲ್ಲಿ ಸಣ್ಣ ಕೈಗಾರಿಕೆ ಮತ್ತು ಉನ್ನತ ಶಿಕ್ಷಣ ಸಚಿವರಾಗಿ ಬಿ

ಮೊಹಿದ್ದೀನ್ ಉತ್ತಮ ಸೇವೆ ಸಲ್ಲಿಸಿದ್ದರು ಎಂದು ಸ್ಥರಿಸಿದರು ಪ್ರತಿಪಕ್ಷ ನಾಯಕ ಬಿ

ಎ ಮೊಹಿದ್ದೀನ್ ಅವರ ಆತ್ತಕ್ಷ ಶಾಂತಿ ಕೋರಿದರು ವಿಧಾನಸಭಾಧ್ಯಕ್ಷ ರಮೇಶ್ಕುಮಾರ್ ಬಿ

ವಿಧಾನಪರಿಷತ್ನಲ್ಲೂ ಬಿ

ಮೊಹಿದ್ದೀನ್ ಅವರ ಗೌರವಾರ್ಥ ತ್ರದ್ಯಾಂಜಲಿ ಸಲ್ಲಿಸಲಾಯಿತು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ರಾಜಕೀಯದಲ್ಲಿ ಅತ್ಯಂತ ಪ್ರಾಮಾಣಿಕ ಸರಳ ಜೀವಿಯಾಗಿದ್ದ ಬಿ

ಮೊಹಿದ್ದೀನ್ ಮುಖ್ಯ ಸಚೇತಕರಾಗಿ ಸಚಿವರಾಗಿ ಉತ್ತಮ ಸೇವೆ ಸಲ್ಲಿಸಿದ್ದಾರೆ ವಿಶ್ವವಿದ್ಯಾಲಯಗಳಲ್ಲಿ ಶಿಕ್ಷಣದ ಗುಣಮಟ್ಟ ಹೆಚ್ಚಳಕ್ಕೆ ತ್ರಮಿಸಿದ್ದ ಅವರು ಅತ್ಯಂತ ಹೆಚ್ಚನ ಸಾಮಾಜಿಕ ಕಳಕಳ ಹೊಂದಿದ್ದರು ಎಂದು ಹೇಳಿದರು ಪ್ರತಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಕರಾವಳ ಜಿಲ್ಲೆಯವರಾದ ಬಿ

ಮೊಹಿದ್ದೀನ್ ಶಾಸಕರಾಗಿ ವಿಧಾನಪರಿಷತ್ ಸದಸ್ಯರಾಗಿ ಉತ್ತಮ ಸೇವೆ ಸಲ್ಲಿಸಿದ್ದರು ಅವರ ನಿಧನದಿಂದ ಸಮಾಜಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದರು ಮೃತರ ಗೌರವಾರ್ಥ ಒಂದು ನಿಮಿಷ ಮೌನ ಆಚರಿಸಲಾಯಿತು ರಾಜ್ವದಲ್ಲಿ ಮಾದಕ ವಸ್ತುಗಳ ಸಾಗಾಣಿಕೆ ಮತ್ತು ಮಾರಾಟ ಜಾಲವನ್ನು ಕಟ್ಟುನಿಟ್ಟಾಗಿ ನಿಯಂತ್ರಿಸುವಂತೆ ಪೊಲೀಸರಿಗೆ ಸ್ಪಪ್ನ ಸೂಚನೆ ನೀಡಲಾಗಿದೆ ಎಂದು ಗೈಹ ಖಾತೆ ಸಚಿವ ಡಾಕ್ಷರ್ ಜಿ

ವಿಧಾನಪರಿಪತ್ನಲ್ಲಿ ನಿನ್ನೆ ಪ್ರಶ್ನೋತ್ತರ ಕಲಾಪದಲ್ಲಿ ಈ ಮಾಹಿತಿ ನೀಡಿದ ಅವರು ಮಾದಕ ವಸ್ತುಗಳ ಜಾಲದ ಸಮಸ್ಯೆ ರಾಜ್ಯಕ್ಷೆ ಮಾತ್ರ ಒೕಮಿತವಾಗಿಲ್ಲ ರಾಜ್ಯದಲ್ಲಿ ಇದರ ನಿಯಂತ್ರಣಕ್ಕೆ ಬಿಗಿ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ಆದೇಶಿಸಲಾಗಿದೆ ಎಂದರು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಇಂದು ರಾಜ್ಯಾದ್ಯಂತ ವಿಶ್ವ ಜನಸಂಖ್ಯಾ ದಿನ ಆಚರಿಸಲಾಗುತ್ತಿದೆ

ನಂತರ ಡಾಕ್ಟರ್ ಬಿ ಆರ್

ವಿಶ್ವ ಜನಸಂಖ್ಯಾ ದಿನದ ಅಂಗವಾಗಿ ಇಂದು ಗದಗ್ನ ಮುನ್ಲಿಪಲ್ ಕಾಲೇಜ್ ಆವರಣದಲ್ಲಿ ಜನಜಾಗೃತಿ ಜಾಥಾ ಆಯೋಜಿಸಲಾಗಿದ್ದು ಜಿಲ್ಲಾಧಿಕಾರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವರು ಎಂದು ಜಿಲ್ಲಾ ಆರೋಗ್ಡ ಮತ್ತು ಕುಟುಂಬ ಕಲ್ಕಾಣ ಅಧಿಕಾರಿ ತಿಳಿಸಿದ್ದಾರೆ ಕಲಬುರಗಿಯ ಜಿಲ್ಲಾ ಆಸ್ಪತ್ರೆಯಲ್ಲಿ ವಿಶ್ವ ಜನಸಂಖ್ಯಾ ದಿನದ ಅಂಗವಾಗಿ ಆಯೋಜಿಸಲಾದ ಜಾಥಾ ಹಾಗೂ ಉಪನ್ವಾಸ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣಾ

ಮಾಲಾಜಿ ಚಾಲನೆ ನೀಡುವರು ಈಗ ಚುಟುಕು ಸುದ್ಗಿ ರೈತರ ಸಂಪೂರ್ಣ ಸಾಲ ಮನ್ನಾ ಹಾಗೂ ಮಹದಾಯಿ ನದಿ ನೀರು ಹಂಚಿಕೆ ಸಮಸ್ಥೆ ಪರಿಹಾರಕ್ಷೆ ಒತ್ತಾಯಿಸಿ ಬೆಂಗಳೂರು ಚಲೋ ಹೋರಾಟಕ್ಕೆ ಮುಂದಾಗಿರುವ ರೈತರು ನಿನ್ನೆ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ರೈಲಿನಲ್ಲಿ ತೆರಳದರು ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಮುಖಂಡ ಸುಭಾಶಚಂದ್ರಗೌಡ ಪಾಟೀಲ್ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಶೀಘ್ರ ವಿವಾದ ಇತ್ತರ್ಥಗೊಳಿಸಿ ಯೋಜನೆ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿದರು ಮಾದಕ ವಸ್ತುಗಳ ಸೇವನೆಯಿಂದ ಮೂರ್ಛೆ ರೋಗ ಸಂತಾನ ಹೀನತೆ ಮಾನಸಿಕ ಖಿನ್ನತೆಗೆ ಒಳಗಾಗುತ್ತಾರೆ ಆಪ್ತ ಸಮಾಲೋಚನೆ ಯೋಗಾಭ್ವಾಸ ಹಾಗೂ ಧ್ವಾನದಿಂದ ಮಾದಕ ವ್ಯಸನದಿಂದ ಮುಕ್ತರಾಗಬಹುದು ಎಂದು ಧಾರವಾಡ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ರೇಖಾ ಬಾಡಗಿ ಸಲಹೆ ನೀಡಿದ್ದಾರೆ ಧಾರವಾಡ ತಾಲೂಕಿನ ಮುಗದ್ ಗ್ರಮದ ಹನುಮಂತಪ್ಪ ಮಾವಳೇಶ್ವರ ಪ್ರೌಢ ಶಾಲೆಯಲ್ಲಿ ನಿನ್ನೆ ಅಂತಾರಾಷ್ಟೀಯ ಮಾದಕ ವಸ್ತು ಮತ್ತು ಕಳ್ಳ ಸಾಗಾಣಿಕೆ ತಡೆ ದಿನದ ಅಂಗವಾಗಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಪ ಆರೋಗ್ಯ ಶಿಕ್ಷಣ ಅಧಿಕಾರಿ ಎಮ್ ಎನ್ ಆಗಡಿ ತಂಬಾಕು ಹಾಗೂ ಧೂಮಪಾನದಿಂದಾಗುವ ದುಪ್ಪರಿಣಾಮಗಳ ಕುರಿತು ಮಾಹಿತಿ ನೀಡಿದರು

ಪರಮೇಶ್ವರ್ ಪೊಲೀಸರಿಗೆ ಸೂಚನೆ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು